ಈ ಮುನ್ನ ಜಾರಿಗೆ ತರಲಾಗಿದ್ದ ಸುಗ್ರೀವಾಜ್ವೆಯಲ್ಲಿನ ಅಂಶಗಳನ್ನು ಮತ್ತಷ್ಟು ಪರಿಣಾಮಕಾರಿಯಾಗಿ ಜಾರಿಗೆ ತರುವ ನಿಟ್ಟಿನಲ್ಲಿ ಮುಸ್ಲಿಂ ಮಹಿಳೆಯರ ವಿವಾಹ ಕುರಿತ ಹಕ್ತುಗಳ ರಕ್ಷಣೆಯ ಎರಡನೇ ಸುಗ್ರೀವಾಜ್ಜೆಯನ್ನು ಹೊರಡಿಸಲಾಗಿದೆ ಈ ಸುಗ್ರೀವಾಜ್ವೆಯಲ್ಲಿ ತ್ರಿವಳಿ ತಲಾಖ್ ಪದ್ದತಿ ಕಾನೂನುಬಾಹಿರವಾಗಿದ್ದು ತಪ್ಪಿತಸ್ಥರಿಗೆ ಮೂರು ವರ್ಷಗಳವರೆಗೆ ಜ್ವೆಲು ಶಿಕ್ಷೆ ಪಾಗೂ ದಂಡ ವಿಧಿಸುವ ಅವಕಾಶವಿದೆ ಈ ಮೊದಲು ಜಾರಿಗೊಳಿಸಲಾದ ಸುಗ್ರೀವಾಜ್ವೆಯಲ್ಲಿನ ಅಂಶಗಳಂತೆ ಆಡಳಿತ ಮಂಡಳಿ ಸದಸ್ಯರು ಈಗಾಗಲೇ ಕೈಗೊಂಡಿರುವ ಕಾರ್ಯವನ್ನು ಮತ್ತಷ್ಟು ಪರಿಣಾಮಕಾರಿಗೊಳಿಸಲು ಭಾರತೀಯ ವೈದ್ಯಕೀಯ ಮಂಡಳಿ ತಿದ್ದುಪಡಿ ಎರಡನೇ ಸುಗ್ರೀವಾಜ್ಞೆಯನ್ನು ಹೊರಡಿಸಲಾಗಿದೆ ದೇಶದ ವೈದ್ಯಕೀಯ ಶಿಕ್ಷಣದ ಆಡಳಿತದಲ್ಲಿ ಪಾರದರ್ಶಕತೆ ಬದ್ದತೆ ಮತ್ತು ಗುಣಮಟ್ಟವನ್ನು ಕಾಪಾಡುವ ಉದ್ದೇಶದೊಂದಿಗೆ ಭಾರತೀಯ ವೈದ್ಯಕೀಯ ಮಂಡಳಿಯ ಆಡಳಿತ ಮಂಡಳಿ ಸದಸ್ಯರ ಅಧಿಕಾರವನ್ನು ಎರಡು ವರ್ಷಗಳಿಗೆ ಹೆಚ್ಚಿಸುವ ಉದ್ದೇಶದೊಂದಿಗೆ ಭಾರತೀಯ ವೈದ್ಯಕೀಯ ತಿದ್ದುಪಡಿ ಎರಡನೇ ಸುಗ್ರೀವಾಜ್ವೆಯನ್ನು ಹೊರಡಿಸಲಾಗಿದೆ ಕೆಲ ಕಂಪನಿಗಳು ವಿವಿಧ ಹಣಕಾಸು ವರ್ಷ ಅಳವಡಿಸಿಕೊಳ್ಳಲು ಅವಕಾಶವಾಗುವಂತೆ ಸರ್ಕಾರಕ್ಷೆ ಅಧಿಕಾರ ನೀಡಲು ಕಂಪನಿಗಳ ತಿದ್ದುಪಡಿ ಎರಡನೇ ಸುಗ್ರೀವಾಜ್ಞೆಯನ್ನು ಹೊರಡಿಸಲಾಗಿದೆ ದೇಶದಲ್ಲಿ ಆಕ್ರಮ ಕೇವಣಿಗಳನ್ನು ನಿಯಂತ್ರಿಸುವ ನಿಟ್ಟನಲ್ಲಿ ಕೇಂದ್ರೀಯ ಶಾಸನವೊಂದು ಜಾರಿಗೆ ಬರುವಂತೆ ಅನಿಯಂತ್ರಿತ ಠೇವಣಿ ಯೋಜನೆಗಳ ನಿಷೇಧ ಸುಗ್ರೀವಾಜ್ಞೆಯನ್ನು ಹೊರಡಿಸಲಾಗಿದೆ

ದಕ್ಷಿಣ ಕೊರಿಯಾದ ಸಿಯೋಲ್ನ ಯೋನ್ಲಿ ವಿಶ್ವವಿದ್ಯಾಲಯದಲ್ಲಿ ಮಹಾತ್ಮ ಗಾಂಧೀಜಿಯವರ ಅನಾವರಣಗೊಳಿಸಿ ಮಾತನಾಡಿದ ಅವರು ಮಹಾತ್ನ ಗಾಂಧೀಜಿ ಅವರ ಜೀವನ ಮತ್ತು ಸಿದ್ದಾಂತಗಳು ಈ ಸಮಸ್ನೆಗಳಿಗೆ ಪರಿಹಾರ ಒದಗಿಸಲಿವೆ ಬದುಕು ಆಸೆಗಳಿಂದ ಕೂಡಿರದೆ ಅಗತ್ಯತೆಯಿಂದ ಕೂಡಿರದೇಕೆಂಬುದರಲ್ಲಿ ಗಾಂಧೀಜಿ ಅವರಿಗೆ ನಂಬಿಕೆ ಇತ್ತು ಎಂದು ಹೇಳಿದ್ದಾರೆ

ಈ ಸಂದರ್ಭದಲ್ಲಿ ವಿಶ್ವಸಂಸ್ಥೆಯ ಮಾಜಿ ಮಹಾಕಾರ್ಯದರ್ಶಿ ಬಾನ್ ಕಿ ಮೂನ್ ಸಹ ಉಪಸ್ಥಿತರಿದ್ದರು ವಿಶ್ವಶಾಂತಿ ಮತ್ತು ಮಾನವ ಪಕ್ಕುಗಳ ರಕ್ಷಣೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬೆಂಬಲವನ್ನು ಬಾನ್ ಕಿ ಮೂನ್ ಶ್ಲಾಘಿಸಿದ್ದಾರೆ ದಕ್ಷಿಣ ಕೊರಿಯಾದ ಸಿಯೋಲ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಭಾರತ ಕೊರಿಯಾ ನವೋದ್ಯಮ ಕೇಂದ್ರವನ್ನು ಉದ್ಘಾಟಿಸಿದರು ಬಳಿಕ ಭಾರತ ಕೊರಿಯಾ ವಾಣಿಜ್ಯ ಸಮಾವೇಶದ ಉದ್ಘಾಟನಾ ಭಾಷಣ ಮಾಡಿದ ಪ್ರಧಾನಮಂತ್ರಿ ಅವಕಾಶ ಸೃಷ್ಟಿಸುವ ದೇಶವಾಗಿ ಭಾರತ ಹೊರಹೊಮ್ದಿದ್ದು

ವಿದೇಶಿ ನೇರ ಬಂಡವಾಳ ಹೂಡಿಕೆಗೆ ಭಾರತ ಮುಕ್ತ ವಾತಾವರಣ ಒದಗಿಸಿದ್ದು

ಭಾರತೀಯ ಕನಸು ಸಾಕಾರಗೊಳ್ಳಲು ಸಮಾನ ಮನಸ್ಕ ದೇಶಗಳೊಂದಿಗೆ ಪಾಲುದಾರಿಕೆಯನ್ನು ಭಾರತ ಬಯಸುತ್ತದೆ ಈ ನಿಟ್ಟನಲ್ಲಿ ದಕ್ಷಿಣ ಕೊರಿಯಾ ನೈಜ ಸ್ವಾಭಾವಿಕ ಪಾಲುದಾರ ದೇಶವಾಗಿದೆ

ಎರಡು ದಿನಗಳ ದಕ್ಷಿಣ ಕೊರಿಯಾ ಭೇಟಿಗಾಗಿ ಪ್ರಧಾನಮಂತ್ರಿ ಇಂದು ಸಿಯೋಲ್ ತಲುಪಿದ್ದಾರೆ ದಕ್ಷಿಣ ಕೊರಿಯಾ ಅಧ್ಯಕ್ಷ ಮೂನ್ ಜೆ ಇನ್ ಅವರೊಂದಿಗಿನ ಶೃಂಗಸಭೆ ಅಲ್ಲದೆ ನರೇಂದ್ರ ಮೋದಿಯವರು ಉತ್ತರ ಕೊರಿಯಾ ನಾಯಕರು ವಾಣಿಜ್ಣೋದ್ಯಮಿಗಳು ಹಾಗೂ ಭಾರತೀಯ ಸಮುದಾಯದೊಂದಿಗೆ ಸಂವಾದ ನಡೆಸಲಿದ್ದಾರೆ

ಪ್ರತಿಷ್ಠಿತ ಕ್ಷೇತ್ರಗಳಾದ ಕಾನ್ವರ ಅಲಹಾಬಾದ್ ಗಾಜಿಯಾಬಾದ್ ಬರೇಲಿ ಪೈಜಾಬಾದ್ ಬಲಿಯಾ ಮತ್ತು ಝಾನ್ಲಿ ಕ್ಷೇತ್ರಗಳಲ್ಲಿ ಸಮಾಜವಾದಿ ಪಕ್ಷದ ಅಭ್ಯರ್ಥಿಗಳು ಕಣಕ್ಷಿಳಿಯಲಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸ್ವಕ್ಷೇತ್ರವಾದ ವಾರಾಣಸಿ ಕೇಂದ್ರ ಗೃಪ ಸಚಿವ ರಾಜನಾಥ್ ಸಿಂಗ್ ಪ್ರತಿನಿಧಿಸುತ್ತಿರುವ ಲಖನೌ ಹಾಗೂ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಪ್ರಾಬಲ್ಯವಿರುವ ಗೋರಖ್ಪುರ ಕ್ಷೇತ್ರಗಳು ಸಪ ಸಮಾಜವಾದಿ ಪಕ್ಷಕ್ಕೆ ದೊರೆತಿವೆ ಬಿಎಸ್ಪಿಗೆ ದೊರೆತಿರುವ ಕ್ಷೇತ್ರಗಳಲ್ಲಿ ಮೀರತ್ ಅಗ್ರಾ ನೊಯ್ಡಾ ಅಲಿಗಢ ಗಾಜಿಪುರ್ ಹಾಗೂ ಸಹರಾನ್ಪುರ್ ಒಳಗೊಂಡಿವೆ ಎಸ್ಪಿಯ ಅಖಿಲೇಶ್ ಯಾದವ್ ಮತ್ತು ಬಿಎಸ್ಪಿಯ ಮಾಯಾವತಿ ಅವರು ನೀಡಿರುವ ಭರವಸೆಯಂತೆ ಅಮೇಥಿ ಮತ್ತು ರಾಯ್ಬರೇಲಿ ಕ್ಷೇತ್ರಗಳನ್ನು ಕಾಂಗ್ರೆಸ್ಗೆ ಬಿಟ್ಟುಕೊಡಲು ತೀರ್ಮಾನಿಸಲಾಗಿದೆ ಇನ್ನುಳಿದ ಮೂರು ಕ್ಷೇತ್ರಗಳಾದ ಮಥುರಾ ಬಾಗ್ಪತ್ ಮತ್ತು ಮುಜಾಫರ್ ನಗರ್ ಕ್ಷೇತ್ರಗಳು ಅಜಿತ್ ಸಿಂಗ್ ಅವರ ರಾಷ್ಟೀಯ ಲೋಕದಳಕ್ಕೆ ಬಿಟ್ಟುಕೊಡಲಾಗಿದೆ ಸಶಸ್ತ ಪಡೆಗಳ ನೈತಿಕ ಸ್ಟೈರ್ಯವನ್ನು ಕಾಂಗ್ರೆಸ್ ದುರ್ಬಲಗೊಳಿಸುತ್ತಿದೆ ಎಂದು ಬಿಜೆಪಿ ಆರೋಪಿಸಿದೆ ಪುಲ್ವಾಮಾ ದಾಳಿಯ ನಂತರ ಇಡೀ ದೇಶ ಒಟ್ಟಾಗಿ ಸೇನಾಪಡೆಗಳೊಂದಿಗೆ ದೃಢವಾಗಿ ನಿಂತಿದೆ ಆದರೆ ಈ ವಿಷಯದಲ್ಲಿ ಕಾಂಗ್ರೆಸ್ ಕ್ಷುಲ್ಲಕ ರಾಜಕೀಯದಲ್ಲಿ ತೊಡಗಿದೆ ಎಂದು ಬಿಜೆಪಿ ಹಿರಿಯ ಮುಖಂಡ ಹಾಗೂ ಕೇಂದ್ರ ಸಚಿವ ರವಿಶಂಕರ್ ಪ್ರಸಾದ್ ದೂರಿದ್ದಾರೆ ಉಗ್ರರ ದಾಳಿಯಲ್ಲಿ ಹುತಾತ್ಮರಾದ ಸೈನಿಕರ ಬಗ್ಗೆ ಪ್ರತಿಯೊಬ್ಬರು ತೀವ್ರ ದುಃಖ ವ್ವಕ್ಷಪಡಿಸುತ್ತಿದ್ದರೆ ಬಿಜೆಪಿ ಹುತಾತ್ಮರ ಹೆಸರಿನಲ್ಲಿ ರಾಜಕೀಯ ಮಾಡುತ್ತಿದೆ ಎಂದು ಕಾಂಗ್ರೆಸ್ ವಕ್ತಾರ ರಣದೀಪ್ ಸುರ್ಜೆವಾಲಾ ಇಂದು ಆರೋಪಿಸಿದ್ದರು ಈ ಹೇಳಿಕೆ ಕುರಿತಂತೆ ಪ್ರತಿಕ್ರಿಯಿಸಿದ ರವಿಶಂಕರ್ ಪ್ರಸಾದ್ ಪಾಕಿಸ್ತಾನ ಪ್ರಧಾನಿ ಇಮ್ರಾನ್ ಖಾನ್ ಮತ್ತು ಕಾಂಗ್ರೆಸ್ ವಕ್ತಾರರ ಮಾತುಗಳು ಒಂದೇ ರೀತಿಯಲ್ಲಿವೆ ಸೇನೆಯ ಸೈತಿಕ ಸ್ಟೈರ್ಯ ಕುಗ್ಗಿಸುವ ಕಾರ್ಯಕ್ಕೆ ಕಾಂಗ್ರೆಸ್ ಇಳಿಯಬಾರದು ಹುತಾತ್ಮರಾದ ಯೋಧರ ಪಾರ್ಥಿವ ಶರೀರಗಳ ಅಂತ್ಯಕ್ತಿಯೆಯಲ್ಲಿ ಕೇಂದ್ರದ ಎಲ್ಲ ಸಚಿವರು ಪಾಲ್ಗೊಂಡಿದ್ದರು ಎಂದು ಹೇಳಿದ್ದಾರೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಾಯಕತ್ವದಲ್ಲಿ ಭಾರತ ಭಯೋತ್ಪಾದನೆ ವಿರುದ್ಧದ ಹೋರಾಟ ಮುಂದುವರಿಸಲಿದೆ ಎಂದು ರವಿಶಂಕರ್ ಪ್ರಸಾದ್ ಹೇಳಿದ್ದಾರೆ

ದೆಹಲಿ ಶ್ರೀನಗರ ಶ್ರೀನಗರ ದೆಹಲಿ ಜಮ್ಮ ಶ್ರೀನಗರ ಹಾಗೂ ಶ್ರೀನಗರ ಜಮ್ಮ ಮಾರ್ಗಗಳಲ್ಲಿ ಸಿಎಪಿಎಫ್ನ ಎಲ್ಲ ಸಿಬ್ಬಂದಿಗೆ ವೈಮಾನಿಕ ಸೌಲಭ್ಞ ಒದಗಿಸಲು ಸಚಿವಾಲಯ ಒಪ್ಪಿಗೆ ನೀಡಿದೆ

ಈ ಮೊದಲು ಹೆಡ್ ಕಾನ್ಸ್ಟೀಬಲ್ ಮತ್ತು ಎಎಸ್ಐಗಳು ಈ ಸೌಲಭ್ಯಕ್ಷೆ ಅರ್ಹರಾಗಿರಲಿಲ್ಲ ಸಿಬ್ಬಂದಿಯು ಕರ್ತವ್ಯದ ಮೇಲೆ ಮತ್ತು ರಜೆಯ ಮೇಲೆ ಜಮ್ಲು ಕಾಶ್ಮೀರದಿಂದ ಹೊರಹೋಗಲು ಮತ್ತು ವಾಪಸ್ಸಾಗಲು ಈ ಸೌಲಭ್ಣ ನೆರವಾಗಲಿದೆ ಜಮ್ನು ತ್ರೀನಗರ ಜಮ್ನು ವಲಯದಲ್ಲಿ ಸಿಎಪಿಎಫ್ನ ಸೈನಿಕರಿಗೆ ವೈಮಾನಿಕ ಕೊರಿಯರ್ ಸೇವೆಗೆ ಈ ಮೊದಲು ಒಪ್ಪಿಗೆ ನೀಡಿರುವುದನ್ನು ಇಲ್ಲಿ ಸ್ಮರಿಸಬಹುದಾಗಿದೆ

ಒಮಾಚಲ ಪ್ರದೇಶಕ್ಕೆ ಕೇಂದ್ರ ಸರ್ಕಾರ ಅನೇಕ ರಾಷ್ಲೀಯ ಶಿಕ್ಷಣ ಸಂಸ್ಥೆಗಳನ್ನು ಮಂಜೂರು ಮಾಡಿದೆ